ಹದಿಮೂರನೇ ವಾರ್ಷಿಕ ಭಾರತ ಜಪಾನ್ ದ್ವಿಪಕ್ಷೀಯ ಶ್ವಂಗಸಭೆಯಲ್ಲಿ ಭಾಗವಹಿಸಲು ಟೋಕಿಯೊ ತಲುಪಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಮನಾಶಿಯಲ್ಲಿರುವ ಫನುಕ್ ಆಟೋಮೆಷನ್ ಮತ್ತು ರೋಬೋಟ್ ಕಂಪನಿಗೆ ಇಂದು ಭೇಟ

ಹಾಕಿ ಒಮನ್ನ ಮಸ್ತಟ್ನಲ್ಲಿ ನಡೆಯುತ್ತಿರುವ ಏಷ್ಲಾ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ಗೆ ಲಗ್ಗೆಯಿಟ್ಟ ಭಾರತ

ಇಂದು ಬೆಳಿಗ್ಗೆ ಅವರು ಯಮನಾಶಿ ಕೈಗಾರಿಕಾ ಪ್ರದೇಶಕ್ಕೆ ಪಯಣ ಬೆಳೆಸಲಿದ್ದು ಅಲ್ಲಿ ಜಪಾನ್ ಪ್ರಧಾನಿ ಶಿನ್ಜೋ ಅಬೇ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸ್ವಾಗತಿಸಲಿದ್ದಾರೆ ಜಪಾನ್ ಪ್ರಧಾನಿ ಶಿನ್ಜೋ ಅಬೆ ಅವರು ನರೇಂದ್ರ ಮೋದಿ ಅವರಿಗಾಗಿ ದಿಪಚಾರಿಕ ದಿತಣಕೂಟ ಅಯೋಜಿಸಿದ್ದಾರೆ ನಂತರ ಘ್ಲುಜಿ ಪರ್ವತದ ಎದುರಿನ ಕೈಗಾರಿಕಾ ನಗರಿಯಲ್ಲಿರುವ ಫನುಕ್ ಹೆಸರಿನ ಆಟೋಮೆಷನ್ ಮತ್ತು ರೋಬೋಟ್ ಕಂಪನಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ ನಂತರ ಮೋದಿ ಅವರು ಶಿನ್ಜೋ ಅಬೆ ಅವರು ಯಮನಶಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಆಯೋಜಿಸಿರುವ ಬಿತಣಕೂಟದಲ್ಲಿ ಭಾಗವಹಿಸುವರು ನಂತರ ಉಭಯ ನಾಯಕರು ರೈಲಿನಲ್ಲಿ ಟೋಕಿಯೊಗೆ ಪ್ರಯಾಣ ಬೆಳೆಸಲಿದ್ದಾರೆ ಸೋಮವಾರ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರ ಅಧಿಕೃತ ಕಾರ್ಯಕ್ರಮಗಳು ಆರಂಭವಾಗಲಿದ್ದು ಟೋಕಿಯೊದಲ್ಲಿರುವ ಭಾರತೀಯ ಸಮುದಾಯ ಸ್ವಾಗತ ನೀಡಲಿದೆ ಹೆಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಹಾಗೂ ವಿದೇಶದಲ್ಲಿರುವ ಭಾರತೀಯರೊಂದಿಗೆ ತಮ್ನ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಮನ್ ಕಿ ಬಾತ್ ನ ಹಿಂದಿ ಅವತರಣಿಕೆ ಬಿತ್ತರಗೊಂಡ ನಂತರ ಪ್ರಾದೇಶಿಕ ಭಾಷೆಗಳಲ್ಲೂ ಇದು ಬಿತ್ತರಗೊಳ್ಳಲಿದ್ದು

ಪಶ್ಲಿಮ ವಿಷ್ಣಾದ ಎರಡು ಪ್ರಮುಖ ಪಾಲುದಾರ ರಾಷ್ಸಗಳಾದ ಕುವ್ಲೆತ್ ಮತ್ತು ಕತಾರ್ ನಡುವಿನ ದ್ವೀಪಕ್ಷೀಯ ಸಂಬಂಧಗಳನ್ನು ವೃದ್ದಿಗೊಳಸುವ ಉದ್ದೇಶದಿಂದ ವಿದೇತಾಂಗ ಸಚಿವೆ ಸುಷ್ಕಾ ಸ್ವರಾಜ್ ಇಂದಿನಿಂದ ನಾಲ್ಕು ದಿನಗಳ ಕಾಲ ಆ ರಾಷ್ಟಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಪ್ರವಾಸದ ಮೊದಲ ಚರಣದಲ್ಲಿ ಅವರು ಕತಾರ್ಗೆ ಭೇಟ ನೀಡಲಿದ್ದು

ಅವರು ಭಾರತೀಯ ಸಮುದಾಯವನ್ನು ಭೇಟಿ ಮಾಡುವ ಜೊತೆಗೆ ಕತಾರ್ನ ಅಮಿರ್ ಶೇಕ್ ತಮೀಮ್ ಬಿನ್ ಹಮದ್ ಆಲ್ಡಾನಿ ಅವರನ್ನು ಭೇಟಿ ಮಾಡಲಿದ್ದಾರೆ ಪ್ರವಾಸ ಎರಡನೇ ಚರಣದಲ್ಲಿ ಸುಷ್ನಾ ಸ್ವರಾಜ್ ಅವರು ಕುವೈತ್ಗೆ ಭೇಟಿ ನೀಡಿ ಅಲ್ಲಿ ಉಪ ಪ್ರಧಾನಿ ಮತ್ತು ವಿದೇತಾಂಗ ವ್ಲವಹಾರಗಳ ಸಚಿವ ಶೇಕ್ ಸಭಾ ಅಲ್ ಖಾಲದ್ ಅಲ್ ಸಭಾ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಅಲ್ಲದೇ ಅವರು ಕುವೈತ್ನ ಅಮೀರ್ ಶೇಖ್ ಸಭಾ ಅಲ್ ಅಹ್ನದ್ ಅಲ್ಜಬೇರ್ ಅವರೊಂದಿಗೆ ಹಾಗೂ ಭಾರತೀಯ ಸಮುದಾಯದೊಂದಿಗೆ ಸಮಾಲೋಚನೆ ನಡೆಸುವರು ಜಮ್ನು ಮತ್ತು ಕಾಶ್ವೀರದ ಮಲ್ವಾಮ ಜಿಲ್ಲೆಯ ಸೇನಾ ಶಿಬಿರದ ಮೇಲೆ ಉಗ್ರಗಾಮಿಗಳು ದಾಳಿ ನಡೆಸಿದ್ದಾರೆ ದಾಳಿಯಲ್ಲಿ ಆಗಿರುವ ಸಾವುನೋವಿನ ಬಗ್ಗೆ ತಕ್ಷಣಕ್ಕೆ ವರದಿ ಲಭ್ಯವಿಲ್ಲ

ಅದಕ್ಕೆ ಪ್ರತಿಯಾಗಿ ಸೇನಾ ಸಿಬ್ಬಂದಿಯೂ ಪ್ರತಿದಾಳಿ ನಡೆಸಿದರು ಎಂದು ಭದ್ರತಾ ಪಡೆಗಳ ಮೂಲಗಳು ತಿಳಿಸಿವೆ ಕರ್ನಾಟಕ ತಮಿಳುನಾಡು ಆಂಧಪ್ರದೇಶ ಮತ್ತು ತೆಲಂಗಾಣ ರಾಜ್ಲಗಳ ನೀರಿನ ಅಗತ್ಯತೆ ಈಡೇರಿಸಲು ನದಿಗಳ ಅಂತರ್ಜೋಡನಾ ಕಾರ್ಯಕ್ಕೆ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಸಚಿವ ನಿತಿನ್ ಗಡ್ತರಿ ತಿಳಿಸಿದ್ದಾರೆ

ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮದನ್ಲಾಲ್ ಖುರಾನ ಅವರು ದೀರ್ಘ ಕಾಲದ ಅನಾರೋಗ್ಲದಿಂದಾಗಿ ನಿನ್ನೆ ರಾತ್ರಿ ನಿಧನ ಹೊಂದಿದರು

ಖುರಾನ ಅವರು ಕೆಲದಿನಗಳಿಂದ ಎದೆನೋವು ಹಾಗೂ ತೀವ್ರ ಸ್ವರೂಪದ ಜ್ವರದಿಂದ ಬಳಲುತ್ತಿದ್ದರು ಎಂದು ಕುಟುಂಬ ಮೂಲಗಳು ತಿಳಿಸಿದೆ ಅವರ ಅಂತ್ಯ ಸಂಸ್ತಾರ ಇಂದು ನಡೆಯಲಿದೆ

ಖುರಾನ ಅವರ ನಿಧನಕ್ಕೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸಚಿವರಾದ ಸ್ಮತಿ ಇರಾನಿ ಹಾಗೂ ಹರ್ಷವರ್ಧನ್ ಅವರುಗಳು ಸಂತಾಪ ಸೂಚಿಸಿದ್ದಾರೆ

ನಾಲ್ವರು ಪೊಲೀಸರು ಸೇರಿದಂತೆ ಹಲವರು ಗಾಯಗೊಂಡಿದ್ದಾರೆ

ಭಾರತದ ಪರ ಗುರ್ಜಂತ್ ಸಿಂಗ್ ಚಿಂಗ್ಲೆನ್ಸನಾ ಕಾಂಗುಜಮ್ ಮತ್ತು ದಿಲ್ಪ್ರೀತ್ ಸಿಂಗ್ ಗೋಲುಗಳನ್ನು ಬಾರಿಸಿದರೆ ಹಿರೊಟಕ ವಾಕುರಿ ಹಾಗೂ ಹಿರೊಟಕ ಝೆಂಡಾನ ಜಪಾನ್ ಪರವಾಗಿ ಗೋಲು ದಾಖಲಿಸಿದ್ದಾರೆ

ನಿನ್ನೆ ನಡೆದ ಮೊದಲ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನ ಮಲೇಷಿಯಾವನ್ನು ಪೆನಾಲ್ಟಿ ಶೂಟೌಟ್ನಲ್ಲಿ ಮಣಿಸಿ ಫೈನಲ್ ತಲುಪಿದೆ